ಎ ಎ ಹ್ಯಾಶ್ ಟ್ಯಾಗ್ ಟ್ವೀಟ್ ಅಭಿಯಾನ ಆರಂಭಿಸಿರುವ ಪ್ರಧಾನಮಂತ್ರಿ

ರಾಜ್ಯದ ಒಂದಿಂಚು ಭೂಮಿಯನ್ನೂ

ಬೆಂಗಳೂರು ವ್ಯಾಪ್ತಿಯ ಭೂ ಕಬಳಿಕೆ ಹಾಗೂ ಒತ್ತುವರಿ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸುವಂತೆ ಎಚ್

ಈಗ ವಾರ್ತೆಗಳ ವಿವರ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡಿಯಾ ಸಪೋರ್ಟ್ ಸಿ ಎ ಎ

ಪೌರತ್ವ ತಿದ್ದುಪಡಿ ಕಾಯ್ದೆಯು ಧಾರ್ಮಿಕ ಒತ್ತಡದಿಂದ ನಿರಾತ್ರಿತರಾದವರಿಗೆ ಭಾರತೀಯ ನಾಗರಿಕತ್ವ ನೀಡುವ ಕಾನೂನಾಗಿದ್ದು ಯಾವುದೇ ವ್ಯಕ್ತಿಯ ಪೌರತ್ವವನ್ನು ಕಸಿಯುವ ಕಾಯ್ದೆಯಲ್ಲ ಎಂದು ಪ್ರಧಾನಿ ತಿಳಿಸಿದ್ದಾರೆ ಈ ಮಧ್ಯೆ ಪೌರತ್ವ ತಿದ್ದುಪಡಿ ಕಾಯ್ದೆ ಬೆಂಬಲಿಸಿ ಪ್ರಧಾನಮಂತ್ರಿಯವರನ್ನು ಅಭಿನಂದಿಸಿ ಕೊಪ್ಪಳ ಜಿಲ್ಲೆಯಿಂದ ಸಾವಿರಾರು ಜನ ಪತ್ರ ಚಳವಳಿ ಮೂಲಕ ಅಭಿನಂದನಾ ಅಭಿಯಾನ ಆರಂಭಿಸಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿ ಎ ಎ ಕುರಿತು ಜನಜಾಗ್ರತಿ ಆಂದೋಲನಕ್ಕೆ ದೇಶಾದ್ಯಂತ ಬಿಜೆಪಿ ಅಭಿಯಾನ ಆರಂಭಿಸಿದ್ದು ಆ ಪಕ್ಷದ ರಾಷ್ವೀಯ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಬೆಂಗಳೂರಿನಲ್ಲಿ ನಿನ್ನೆ ಬಿಜೆಒಯಿಂದ ಚುನಾಯಿತರಾದ ಜನಪ್ರತಿನಿಧಿಗಳ ಸಭೆ ನಡೆಸಿದರು ಈ ಕುರಿತು ಮಾಹಿತಿ ನೀಡಿದ್ದಾರೆ ಉಡುಪಿ ಚಿಕ್ಕಮಗಳೂರು ಸಂಸದರಾದ ಶೋಭಾ ಕರಂದ್ಲಾಜೆ

ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ನಿನ್ನೆ ಮಂಗಳೂರಿಗೆ ಆಗಮಿಸಿ ಜಿಲ್ಲಾಧಿಕಾರಿ ಸಿಂಧು ಅವರೊಂದಿಗೆ ಘಟನೆಗಳ ಕುರಿತು ಚರ್ಚಿಸಿದರು

ಪೊಲೀಸ್ ಗೋಲಿಬಾರ್ನಲ್ಲಿ ಇಬ್ಬರು ಮೃತಪಟ್ಟ ಹಿನ್ನೆಲೆ ನ್ಯಾಯಾಂಗ ತನಿಖೆಗೆ ಆಗ್ರಹ ಕೇಳಿಬಂದಿತ್ತು ರಾಜ್ಯ ಸರ್ಕಾರ ಮ್ಯಾಜಿಸ್ಟೇಟ್ ತನಿಖೆಗೆ ಆದೇಶಿಸಿತ್ತು ರಾಜ್ಞದ ಒಂದಿಂಚೂ ಭೂ ಭಾಗವನ್ನು ಮಹಾರಾಷ್ಟಕ್ಕೆ ಬಿಟ್ಟುಕೊಡುವ ಪ್ರಕ್ಷೆಯೇ ಇಲ್ಲ ಎಂದು ಮುಖ್ಯಮಂತ್ರಿ ಬಿ

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಭಯ ರಾಜ್ಙಗಳ ಮಧ್ಯದ ಗಡಿ ವಿವಾದ ಒಂದು ಮುಗಿದು ಹೋದ ಅಧ್ಯಾಯ ಪ್ರತಿ ಬಾರಿ ಮಹಾರಾಷ್ಟದಲ್ಲಿ ಹೊಸ ಸರ್ಕಾರ ರಚನೆಯಾದಾಗ ಗಡಿ ತಂಟೆ ಮುನ್ನೆಲೆಗೆ ಬರುತ್ತದೆ

ವಾಯವ್ದ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಸುದ್ದಿಸಂಸ್ಥೆಗೆ ಮಾಹಿತಿ ನೀಡಿದ್ದು ಬೆಳಗಾವಿ ಹಾಗೂ ಕೊಲ್ವಾಪುರದ ಮಧ್ದೆ ರಾಜ್ಯದ ಬಸ್ಸುಗಳ ಸಂಚಾರ ಪುನಾರಂಭಗೊಂಡಿದ್ದು ಸದ್ದ ಪರಿಸ್ವಿತಿ ಸಾಮಾನ್ಯವಾಗಿದೆ ಎಂದಿದ್ದಾರೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಆನಿಬೆಸೆಂಟ್ ಪಾರ್ಕ್ನಲ್ಲಿ ನಡೆಯುತ್ತಿರುವ ಜಾಂಬೋರೇಟ್ನಲ್ಲಿ ಪಾಲ್ಗೊಂಡ ಸೌಟ್ಸ್ ಮತ್ತು ಗೈಡ್ಸ್ನ ರಾಜ್ಜ ಮುಖ್ಯ ಆಯುಕ್ತ ಪಿ ಜಿ ಆರ್ ಸಿಂಧ್ಯಾ ಈ ಮಾಹಿತಿ ನೀಡಿ ಮಕ್ಕಳಿಗಾಗಿ ವಿವಿಧ ಸಾಹಸ ಕ್ರೀಡೆ ಪರಿಸರ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು

ಮೊದಲನೇ ದಿನ ರಾಜ್ಯಪಾಲರು ಉಭಯ ಸದನಗಳನ್ನುದ್ದೇತಿಸಿ ಭಾಷಣ ಮಾಡಲಿದ್ದಾರೆ

ಕರ್ನಾಟಕ ಲೋಕಸೇವಾ ಆಯೋಗದ ಎ ಮತ್ತು ಬಿ ತ್ರೇಣಿಯ ಹುದ್ದೆಗಳಿಗೆ ಸಂದರ್ತನ ಇಲ್ಲದೆಯೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ತೀರ್ಮಾನಿಸಲಾಗಿದೆ

ಚಿಲ್ಲರೆ ವ್ಯಾಪಾರ ನೀತಿಯಲ್ಲಿ ತಿದ್ದುಪಡಿ ತಂದು ಹೆಣ್ಣು ಮಕ್ಕಳಿಗೆ ಕಾರ್ಖಾನೆ ಕಂಪೆನಿ ಹಾಗೂ ಇತರ ಅಂಗಡಿ ಮಳಿಗೆಗಳಲ್ಲಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಲು ಅವಕಾತ ಕಲ್ಪಿಸಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ

ಬೀದರ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ವಾಣ್ ಮುಖ್ವಮಂತ್ರಿಯವರಿಗೆ ಕೃತಜ್ವತೆ ಸಲ್ಲಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಯಾದಗಿರಿ ಬೀದರ ಬಳ್ಳಾರಿ ಚಿಕ್ಕಬಳ್ಳಾಪುರ ಹಾಗೂ ಮಡಿಕೇರಿಯಲ್ಲಿ ಸುಸಜ್ಜತವಾದ ಕ್ರೀಡಾ ವಸತಿ ಶಾಲೆಗಳಿಗೆ ಅನುಮೋದನೆ ನೀಡಲಾಗಿದೆ

ಬೆಂಗಳೂರು ನಗರ ಮತ್ತು ನಗರ ಜಿಲ್ಲೆಯ ಭೂ ಕಬಳಿಕೆ ಹಾಗೂ ಒತ್ತುವರಿ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣಗಳ ತನಿಖೆಗೆ ವಿಶೇಷ ನ್ಯಾಯಾಲಯ ಸ್ವಾಪಿಸಿದ್ದರೂ ಸೂಕ್ತ ಕ್ರಮ ಈ ವರೆಗೂ ಕೈಗೊಳ್ಳಲಾಗದಿರುವುದು ದುರದೃಷ್ಟಕರ ಎಂದು ಕಾಂಗ್ರೆಸ್ ಮುಖಂಡ ಎಚ್

ರಾಮಸ್ವಾಮಿ ನೇತೃತ್ವದ ಜಂಟಿ ಸದನ ಸಮಿತಿ ತನ್ನ ಸತ್ಯಕೋಧನಾ ವರದಿಯಲ್ಲಿ ಉಲ್ಲೇಖಿಸಿದೆ

ಕೂಡಲೇ ಕ್ರಮ ಕೈಗೊಂಡು ಸರ್ಕಾರಿ ಜಮೀನನ್ನು ಉಳಿಸಿಕೊಳ್ಳುವಂತೆ ಅವರು ಮುಖ್ಯಮಂತ್ರಿಯವರನ್ನು ಆಗ್ರಹಿಸಿದ್ದಾರೆ ರಾಜ್ಞದಾದ್ಯಂತ ಒಂದು ಲಕ್ಷ ಎಕರೆ ಅರಣ್ಣ ಭೂಮಿ ದೇವರ ಕಾನು ರಕ್ಷಣೆ ಮಾಡಲಾಗಿದ್ದು ಈ ಕಾಡಿನ ರಕ್ಷಣೆಗೆ ಅಗತ್ತ ಅನುದಾನ ನೀಡುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ರಾಜ್ಯದ ಜೀವವೈವಿಧ್ದ ಮಂಡಳಿ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿವಮೊಗ್ಗದ ವರದಾ ನದಿ ಮೂಲ ವರದಹಳ್ಳಿಯ ನೈಸರ್ಗಿಕ ತಾಣಗಳು ಹಾಗೂ ತುಮರಿ ಒಗಂಧೂರು ಸಮೀಪದಲ್ಲಿ ದಿಷಧಿ ಸಸ್ವಗಳ ತಾಣವನ್ನು ಸ್ಯಜಿಸುವ ಉದ್ದೇಶ ಹೊಂದಲಾಗಿದೆ

ಚುಟುಕು ಸುದ್ದಿ ಧಾರವಾಡದ ಆರ್

ಚಿಕ್ಕಬಳ್ಳಾಪುರದ ಪ್ರಸಿದ್ದ ಪ್ರವಾಸಿ ತಾಣ

ಹ್ಯಾಶ್ ಟ್ಯಾಗ್ ಟ್ವೀಟ್ ಅಭಿಯಾನ ಆರಂಭಿಸಿರುವ ಪ್ರಧಾನಮಂತ್ರಿ

ರಾಜ್ಯದ ಒಂದಿಂಚು ಭೂಮಿಯನ್ನೂ

ಬೆಂಗಳೂರು ವ್ಯಾಪ್ತಿಯ ಭೂ ಕಬಳಕೆ ಹಾಗೂ ಒತ್ತುವರಿ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸುವಂತೆ ಎಚ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು